ಗಯಾನಾ ಅಫ್ರಾನಿಸ್ತಾನ ಡೊಮಿನಿಕನ್ ರಿಪಬ್ಲಿಕ್ ಮತ್ತು ಫಿಜಿ ದೇಶಗಳ ರಾಯಭಾರಿಗಳು ಮತ್ತು ಹೈಕಮೀಷನರ್ ಪ್ರತಿಕ್ರಿಯಿಸಿ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಲಾಗಿದೆ ಕೋವಿಡ್ ಸಮಯದಲ್ಲಿ ಮಾನವೀಯ ನೆಲೆಗಟ್ಟನ ಮೇಲೆ ಲಸಿಕೆ ಪೂರೈಕೆ ಮಾಡಿದ ಭಾರತವನ್ನು ಅಭಿನಂದಿಸುವುದಾಗಿ ಹೇಳಿದರು

ಯೋಗ್ಣವಲ್ಲದ ಮತ್ತು ಮಾಲಿನ್ನ ಹೊರಸೂಸುವ ವಾಹನಗಳನ್ನು ಸ್ಥಾಪ್ ಮಾಡಲಾಗುವುದು ಈ ನೀತಿ ದೇಶದ ಆಟೋ ಮೊಬೈಲ್ ಕ್ಷೇತ್ರದಲ್ಲಿ ಬದಲಾವಣೆಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ ಹೊಸ ನೀತಿ ಜಾರಿಯಿಂದ ವಾಹನ ಇಂಧನದ ದಕ್ಷತೆ ಹೆಚ್ಲಾಗಲಿದೆ

ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳೂ ಕೂಡ ದೊರೆಯುಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ವಾಹನಗಳ ಸ್ಥಾಪಿಂಗ್ ನೀತಿಯಡಿ ತಮ್ಮ ಹಳೆಯ ವಾಹನಗಳನ್ನು ನೋಂದಾಯಿಸಿಕೊಳ್ಳುವ ವಾಹನಗಳ ಮಾಲೀಕರಿಗೆ ಪ್ರೋತ್ಸಾಹಧನ ನೀಡುವ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ಹೇಳಿದ್ದಾರೆ ಹೊಸ ನೀತಿ ಜಾರಿಯಿಂದ ದೇಶದಲ್ಲಿ ವಾಹನಗಳ ಉತ್ಪಾದನಾ ವೆಚ್ಚ ಕಡಿಮೆಗೆ ಸಹಕಾರಿಯಾಗಲಿದೆ ಈ ನೀತಿಯಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ

ಇಂಟರ್ ನೆಟ್ ಸೌಲಭ್ಡ ಕೆಲವೇ ಕೆಲವು ಮಂದಿಯ ಏಕಸ್ವಾಮ್ಜವಾಗಲು ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಫೇಸ್ ಬುಕ್ ವಾಟ್ಸ್ ಅಪ್ ಲಿಂಕ್ಡ್ ಇನ್ ಬಳಕೆದಾರರ ಸಂಖ್ಯೆ ದೇಶದಲ್ಲಿ ಹೆಚ್ಡದೆ ಇವರೆಲ್ಲಾ ಉಚಿತವಾಗಿ ದೇಶದಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ಭಾರತಕ್ಕೆ ಕೆಟ್ಲ ಹೆಸರು ತರುವ ಪ್ರಯತ್ನಗಳು ಸಾಗುತ್ತಿವೆ

ಸದ್ಲ ಈ ಪ್ರಕರಣ ನ್ಯಾಯಾಲಯದ ವಿಚಾರಣೆಯ ಹಂತದಲ್ಲಿದೆ ಎಂದು ತಿಳಿಸಿದರು

ರಾಮಮೂರ್ತಿ ರಾಜ್ಲಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ ಜನರ ಹಣ ಸಮಯ ಉಳಿತಾಯ ಮಾಡಲು ಸುಪ್ರೀಂ ಕೋರ್ಟ್ ಪೀಠ ಸ್ವಾಪನೆಯ ಬೇಡಿಕೆ ಬಹಳ ದಿನಗಳಿಂದಲೂ ಕೇಳಿ ಬರುತ್ತಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಸೂಕ್ತ ನಿರ್ಧಾರ ಕೈಗೊಳ್ಳುವುದಕ್ಕೆ ಸಮಯ ಸೂಕ್ಕವಾಗಿದೆ ಎಂದು ಅವರು ಹೇಳಿದರು ದಕ್ಷಿಣ ಭಾಗದಲ್ಲಿ ಸುಪ್ರೀಂ ಕೋರ್ಟ್ನ ಪೀಠ ಸ್ಟಾಪನೆಗೆ ಬೆಂಗಳೂರು ನಗರ ಅತ್ತಂತ ಸೂಕ್ತ ಸ್ಥಳವಾಗಿದೆ ಇಲ್ಲಿನ ಹವಾಮಾನ ಮತ್ತು ಮಾನವ ಸಂಪನ್ನೂಲ ವ್ಯವಸ್ಥೆ ಉತ್ತಮವಾಗಿದೆ ಈ ನಿಟ್ಟನಲ್ಲಿ ಕೇಂದ್ರ ಕಾನೂನು ಸಚಿವಾಲಯ ಪ್ರಯತ್ನ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಕೆ

ರಾಮಮೂರ್ತಿ ಮನವಿ ಮಾಡಿದ್ದಾರೆ

ಇದನ್ನು ವಿರೋಧಿಸಿದ ಪ್ರತಿಪಕ್ಷಗಳ ಸದಸ್ಯರು ಈ ವಿಷಯವನ್ನು ಸಂಸತ್ತಿನ ಆಯ್ಕೆ ಸಮಿತಿಗೆ ಕಳುಹಿಸಿ ಆ ನಂತರ ಚರ್ಚೆ ನಡೆಸೋಣ ಎಂದು ಬಿಗಿಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಗದ್ದಲ ಉಂಟಾಗಿ ಹಲವು ಬಾರಿ ಮುಂದೂಡಲಾಯಿತು

ಬೊಡೋಲ್ಡಾಂಡ್ ಪಿಪಲ್ಲ್ ಫ್ರೆಂಟ್ನ ಹಿರಿಯ ನಾಯಕ ಮತ್ತು ಸಚಿವೆ ಪರಿಮಳಾ ರಾಣಿ ಬ್ರಹ್ನ ಕೊಕ್ರಜಾರ್ ಪೂರ್ವ ಕ್ಷೇತ್ರದಿಂದ ಇದೇ ಕ್ಷೇತ್ರದಿಂದ ಯುಪಿಪಿಎಲ್ ನಾಯಕ ಲಾರೆನ್ಸ್ ಇಸ್ಲೇರಿ ನಾಮಪತ್ರ ಸಲ್ಲಿಸಿದರು ಬಿಜೆಪಿಯಿಂದ ಹಿರಿಯ ನಾಯಕ ಹಾಗೂ ಸಚಿವ ಸಿದ್ದಾರ್ಥ ಭಟ್ಟಾಚಾರ್ಯ ಪೂರ್ವ ಗುವಾಹಟಿಯಿಂದ ಅಸ್ಲಾಂ ಗಣಪರಿಷತ್ನ ಶಾಸಕ ರಾಮೇಂದ್ರ ನಾರಾಯಣ ಕಲಿತ ಪಶ್ಲಿಮ ಗುವಾಹಟಿಯಿಂದ ಹಾಗೂ ಜಲುಕ್ಬರಿ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕ ರಮೆನ್ ಬರ್ತಾಕೂರ್ ತಮ್ನ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಕೇರಳದಲ್ಲಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ ಪ್ರಮುಖ ಮೂರು ರಾಜಕೀಯ ಪಕ್ಷಗಳಾದ ಎಲ್ಡಿಎಫ್ ಯುಡಿಎಫ್ ಮತ್ತು ಎನ್ಡಿಎ ಪಕ್ಷಗಳ ಅಭ್ಯರ್ಥಿಗಳು ಕೇರಳದಾದ್ಯಂತ ಪ್ರಚಾರ ನಡೆಸಿದರು

ಶನಿವಾರ ಪರಿಶೀಲನೆ ನಡೆಯಲಿದೆ

ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪುರುಲಿಯಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಚಿತ್ರನಟ ಹಾಗೂ ಟಿಎಂಸಿ ಸಂಸದ ದೇವ್ ಅವರು ಮಹಿಶಾದಾಲ್ ನಲ್ಲಿ ಚುನಾವಣಾ ರ್ವಾಲಿ ನಡೆಸಿದರು ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ದರ್ಬೇಟಾ ಕೇಶಿಯಾರಿ ಕರಗ್ಮರ್ ಪಶ್ಲಿಮ ಮಿಡ್ನಾಪುರ್ನಲ್ಲಿ ಚುನಾವಣಾ ರ್ಕಾಲಿಯಲ್ಲಿ ಪಾರ್ಗೊಳ್ಳಲಿದ್ದಾರೆ ಪೂರ್ವ ಮಿಡ್ನಾಮರ್ನಲ್ಲಿ ಸಂಯುಕ್ತ ಮೋರ್ಚಾ ನಾಯಕರು ಚುನಾವಣಾ ಪ್ರಚಾರ ಸಭೆ ನಡೆಸಿದರು ಸಿಪಿಎಂನ ಕಾರ್ಯದರ್ಶಿ ಸೂರ್ಯಕಾಂತ ಮಿಶ್ರಾ ಐಎಸ್ಎಫ್ನ ನಾಯಕ ಅಬ್ಲಾಸ್ ಸಿದ್ದಿಕಿ ಕೂಡ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ

ಸಿಲಿಗುರಿ ಅಸಾನ್ಸೋಲ್ ಸೇರಿದಂತೆ ವಿವಿಧ ನಗರಗಳ ಮತ್ತು ಗ್ರಾಮಗಳಿಗೆ ರಾಜಕೀಯ ನಾಯಕರು ಮನೆ ಮನೆಗೆ ತೆರಳಿ ಮತಯಾಚಿಸಿದರು

ಅಸ್ಲಾಂನಲ್ಲಿ ಸುಕ್ಕರ ಅಭಿವೃದ್ದಿ ಮಾಡುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ ದಕ್ಷಿಣ ಅಸ್ಲಾಂನ ಕರೀಮ್ಗಂಜ್ನಲ್ಲಿ ಚುನಾವಣಾ ರ್್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಬಾರಕ್ ಕಣಿವೆ ಅಸ್ಸಾಂನ ಹೆಬ್ಬಾಗಿಲು ಈ ಹಿಂದೆ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಮತ್ತು ಭ್ರಷ್ಟಾಚಾರದಿಂದಾಗಿ ಸಂಪರ್ಕ ಕಡಿತಗೊಂಡಿತ್ತು ಅಸ್ಲಾಂನಲ್ಲಿ ಮತ್ತೊಮ್ನೆ ಬಿಜೆಪಿಗೆ ಜನತೆ ಆಶೀರ್ವಾದ ನೀಡಿದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಯತ್ನದಿಂದ ಸಂಪರ್ಕ ಪುನರ್ ಆರಂಭಿಸಲಾಗುವುದು ಎಂದರು

ಪಶ್ಚಿಮ ಬಂಗಾಳದ ಪುರುಲಿಯಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಮಾತನಾಡಿದ ಅವರು ಪುರುಲಿಯಾ ಜಿಲ್ಲೆ ನೀರು ಮತ್ತು ಸಂಪರ್ಕ ಸಮಸ್ಯೆಯನ್ನು ಎದುರಿಸುತ್ತಿದೆ ಪ್ರವಾಸೋದ್ಯಮ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಗೆ ಅವಕಾಶವಿದ್ದರೂ ಈ ಭಾಗ ಅಭಿವೃದ್ಧಿಯಾಗಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ಸಮಸ್ವೆಯನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ